ನವೀಕೃತ ಪಾರಂಪರಿಕ ಕಟ್ಟಡ ರಾಷ್ಪಕ್ಕೆ ರೋಕಾರ್ಪಣೆ

ಕರ್ನಾಟಕದ ಹಿರಿಯ ಸಾಹಿತಿ ಸಂಶೋಧಕ ಡಾ ಎಂ ಚಿದಾನಂದ ಮೂರ್ತಿ ನಿಧನ

ಅವರಿಗೆ ಭಾರತೀಯ ಪೌರತ್ವ ನೀಡುವುದಾಗಿದೆ ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತಂತೆ ಸಾರ್ವಜನಿಕರ ಮನವೊಲಿಸಲು ಸಾಧ್ಯವಾಗದೆ ಕೆಲವು ರಾಜಕೀಯ ಪಕ್ಷಗಳು ಈ ಬಗ್ಗೆ ಸಮಾಜದಲ್ಲಿ ಗೊಂದಲ ಸೃಷ್ಷಿಸಲಾರಂಭಿಸುತ್ತವೆ ಎಂದು ಕೇಂದ್ರ ಅಲ್ಲಸಂಖ್ಯಾತ ವ್ಯವಹಾರಗಳ ಸಚಿವ ಮುಖ್ತಾರ್ ಅಬ್ಲಾಸ್ ನಖ್ವಿ ಹೇಳಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆ ವಿಷಯದ ಬಗ್ಗೆ ಲಕ್ನೋದಲ್ಲಿ ನಿನ್ನೆ ಸುದ್ದಿಗಾರರ ಜತೆ ಮಾತನಾಡಿದ ಅವರು ಕೆಲವು ರಾಜಕೀಯ ಪಕ್ಷಗಳು ಸುಳ್ಳು ನೀತಿಯ ಪ್ರಚಾರ ಮಾಡುತ್ತಿದ್ದು ಅದಕ್ಷಾಗಿ ಯುವ ಸಮೂಹವನ್ನು ಬಳಸಿಕೊಳ್ಳುತ್ತಿವೆ ಎಂದು ದೂರಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಕೋಲ್ಕತಾಕ್ಕೆ ಎರಡು ದಿನಗಳ ಭೇಟ ನೀಡಲಿದ್ದಾರೆ ಅಲ್ಲಿ ಅವರು ಮಧ್ಯಾಹ್ನ ಓಲ್ಡ್ ಕರೆನ್ನಿ ಕಟ್ಟಡದಲ್ಲಿ ನೂತನ ವಸ್ತುಪ್ರದರ್ಶನ ಮತ್ತು ಕಲಾ ಗ್ನಾಲರಿಗಳನ್ನು ಉದ್ವಾಟಿಸಲಿದ್ದಾರೆ ಬಳಿಕ ಸಂಜೆ ಅವರು ಮಿಲೇನಿಯಮ್ ಪಾರ್ಕ್ನಲ್ಲಿರುವ ಜನಪ್ರಿಯವಾಗಿ ಹೌರಾ ಬ್ರಿಡ್ಜ್ ಎಂದು ಕರೆಯಲಾಗುವ ರವೀಂದ್ರ ಸೇತು ಅವರ ಸಂವಾದಾತ್ಮಕ ವಿದ್ಯುದ್ದೀಪ ಹಾಗೂ ಧ್ವನಿ ಪ್ರದರ್ಶನಕ್ಕೆ ಚಾಲನೆ ನೀಡುವರು ಅಲ್ಲದೇ ರಾಮಕೃಷ್ಣ ಮಠ ಮತ್ತು ಮಿಷನ್ ಕೇಂದ್ರ ಕಚೇರಿಯ ಬೇಲೂರು ಮಠಕ್ಕೂ ಭೇಟಿ ನೀಡಲಿದ್ದಾರೆ ಸಂಸ್ಟತಿ ಸಚಿವಾಲಯವು ಮೆಟ್ರೊ ನಗರಗಳಲ್ಲಿ ಸಾಂಪ್ರದಾಯಿಕ ಕಟ್ಟಡಗಳ ಸುತ್ತ ಸಾಂಸ್ಟತಿಕ ಸ್ಥಳಗಳನ್ನು ಅಭಿವೃದ್ಧಿಪಡಿಸಲು ಯೋಚಿಸಿದೆ ನವೀಕರಿಸಿದ ನಾಲ್ಕು ಪಾರಂಪರಿಕ ಕೆಟ್ಟಡಗಳನ್ನು ಪ್ರಧಾನಮಂತ್ರಿಗಳು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ ಅಲ್ಲದೆ ನೂರು ವರ್ಷಗಳ ಶಾಂತಿನಿಕೇತನ ಬಂಗಾಳ ಕಲೆಯ ವಸ್ತು ಸಂಗ್ರಹಾಲಯ ಆಮಿ ಕೋಲ್ಕತಾ ಹೆಸರುಗಳ ವಸ್ತು ಪ್ರದರ್ಶನಗಳನ್ನೂ ನರೇಂದ್ರ ಮೋದಿ ಅವರು ಉದ್ಘಾಟಿಸಲಿದ್ದಾರೆ

ಬೆಳಿಗ್ಗೆ ಅವರು ಗಾಂಧಿ ನಗರದಲ್ಲಿರುವ ಮಹಾತ್ಮ ಮಂದಿರದಲ್ಲಿ ಗುಜರಾತ್ ಷೊಲೀಸ್ ಮತ್ತು ರಾಜ್ಯ ಗೃಹ ಸಚಿವಾಲಯದ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಬಳಿಕ ಅವರು ಗಾಂಧಿ ನಗರ ರೈಲು ನಿಲ್ದಾಣದಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಸಮರ್ಪಿಸುವುದರ ಜತೆಗೆ ವಿವಿಧ ಸೌಲಭ್ಯಗಳನ್ನು ಉದ್ವಾಟಿಸಲಿದ್ದಾರೆ

ಸಂಜೆ ನಾರಾಣಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಯೋಜಿಸಲಾಗಿರುವ ನಿವಾಸಿಗಳ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನುದ್ದೇಶಿಸಿ ಮಾತನಾಡಲಿದ್ದಾರೆ

ನೋಂದಣಿ ಪ್ರಕ್ರಿಯೆಯನ್ನು ಬುಡಮೇಲುಗೊಳಿಸಲು ಆಡಳಿತ ವಿಭಾಗದ ಬಳಿ ಇರುವ ಸರ್ವರ್ ರೂಮ್ ದ್ದಂಸಗೊಳಿಸಿದ ಗುಂಪಿನಲ್ಲಿ ಜೆಎನ್ಯು ವಿದ್ವಾರ್ಥಿ ಸಂಘಟನೆ ಆಧ್ಯಕ್ಷೆ ಆಯಿತೆ ಘೋಷ್ ಕಾಣಿಸಿಕೊಂಡಿದ್ದಾರೆ ಎಂದು ವಿವರಿಸಿದರು ಹೆಚ್ಚಿನ ಸಂಖ್ಲೆಯ ವಿದ್ಯಾರ್ಥಿಗಳು ವಾಸ್ತವಾಗಿ ನೋಂದಣಿ ಬಯಸಿದ್ದರು ಆದರೆ ಈ ಗುಂಪು ಅದಕ್ಕೆ ಅವಕಾಶ ಕಲ್ಪಿಸದೆ ಅಡ್ಡಿಪಡಿಸಿದೆ ಎಂಬುದು ತನಿಖೆ ವೇಳೆ ತಿಳಿದುಬಂದಿದ್ದು ಹಿಂಸಾಚಾರದಲ್ಲಿ ನಿರ್ದಿಷ್ಷ ವಿದ್ಗಾರ್ಥಿಗಳನ್ನು ಗುರಿಯಾಗಿಸಲಾಗಿದೆ ಎಂದು ಅವರು ಹೇಳಿದರು ದೆಹಲಿ ಪೊಲೀಸ್ ವಕ್ತಾರ ಎಂ

ರಾಂಧ್ವಾ ಜೆಎನ್ಯು ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ಪ್ರಕರಣಗಳನ್ನು ದಾಖಲಿಸಲಾಗಿದೆ ತನಿಖೆ ಮುಂದುವರೆದಿದೆ ಎಂದು ತಿಳಿಸಿದ್ದಾರೆ ಈ ನಡುವೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಮಾತನಾಡಿ ಜೆಎನ್ಯು ಹಿಂಸಾಚಾರ ಪ್ರಕರಣದಲ್ಲಿ ಬಹುತೇಕ ಎಡಪಕ್ಷಗಳ ಸಂಘಟನೆಗಳ ವಿದ್ವಾರ್ಥಿಗಳೇ ಹೆಚ್ಚಾಗಿ ಪಾಲ್ಗೊಂಡಿರುವುದು ಪೊಲೀಸರ ತನಿಖೆಯಿಂದ ತಿಳಿದು ಬಂದಿದೆ ಆದರೆ ಪ್ರತಿಪಕ್ಷಗಳು ಈ ವಿಷಯವನ್ನು ರಾಜಕೀಯ ಉದ್ದೇಶಕ್ಕಾಗಿ ಬಳಕೆ ಮಾಡಿಕೊಳ್ಳುತ್ತಿವೆ ಎಂದು ಟೀಕಿಸಿದರು

ಸಾಕ್ಷರತೆ ಆಂದೋಲನದ ಅದರಲ್ಲೂ ವಿಶೇಷವಾಗಿ ವಯಸ್ಕರ ಶಿಕ್ಷಣದ ಪರಿಣಾಮ ಬೀರುವಂತೆ ವೇಗವನ್ನು ಹೆಚ್ಚಸಬೇಕು

ಕಳೆದ ವರ್ಷ ಜಮ್ಮ ಕಾಶ್ಮೀರಕ್ಕೆ ನೀಡಿದ್ದ ವಿಶೇಷ ಸ್ಥಾನಮಾನ ರದ್ದುಪಡಿಸಿದ್ದ ಕೇಂದ್ರ ಸರಕಾರ ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಂಗಡಿಸಿತ್ತು ಕೇಂದ್ರಾಡಳಿತ ಪ್ರದೇಶದ ಕಾರಾಗೃಹಗಳಲ್ಲಿರುವ ಕೆಲವರು ಆರೋಪಿಗಳು ಸೇರಿದಂತೆ ಬಂಧಿತ ಇತರೆ ವ್ಯಕ್ತಿಗಳನ್ನು ಇಂದು ಬಿಡುಗಡೆ ಮಾಡುವ ಸಾಧ್ಯತೆಯಿದೆ

ಜಮ್ಮ ಕಾಶ್ಮೀರದಲ್ಲಿ ಈ ಸಂಬಂಧ ವಿಧಿಸಲಾಗಿರುವ ಎಲ್ಲ ನಿರ್ಬಂಧ ಆದೇಶಗಳ ಕುರಿತಂತೆ ಇನ್ನೊಂದು ವಾರದೊಳಗೆ ಪುನರ್ ಪರಿಶೀಲನೆ ನಡೆಸುವಂತೆ ಕೇಂದ್ರಾಡಳಿತ ಪ್ರದೇಶದ ಆಡಳಿತಕ್ಕೆ ನ್ಡಾಯಾಲಯ ಆದೇಶಿಸಿದೆ

ಕನ್ನಡ ಭಾಷೆ ಹಾಗೂ ಕರ್ನಾಟಕ ಇತಿಹಾಸದ ಕ್ಷೇತ್ರಗಳಲ್ಲಿ ಅವರ ಸಾಧನೆ ಅನನ್ಯ ಐತಿಹಾಸಿಕ ಹಂಪಿಯ ಸ್ಥಾರಕಗಳನ್ನು ಉಳಿಸಲು ಹಾಗೂ ಕನ್ನಡ ಭಾಷೆಗೆ ಶಾಸ್ತೀಯ ಸ್ಥಾನ ಗಳಿಸಲು ಹೋರಾಟ ಮಾಡಿದ್ದರು

ಸಾಹಿತ್ಯ ಕ್ಷೇತ್ರದಲ್ಲಿನ ಸಾಧನೆಗಾಗಿ ರಾಜ್ಯೋತ್ಲವ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಅಲ್ಲದೇ ಅವರ ಹೊಸತು ಹೊಸತು ಕೃತಿಗೆ ಕೇಂದ್ರ ಸಾಹಿತಿ ಅಕಾಡೆಮಿ ಪ್ರಶಸ್ತಿಯೂ ಲಭಿಸಿತ್ತು

ಆರಂಭಿಕ ಬ್ಚಾಟ್ಸ್ಮನ್ಗಳಾದ ಕೆ

ರಾಹುಲ್ ಮತ್ತು ಶಿಖರ್ ಧವನ್ ಅರ್ಧಶತಕ ಗಳಿಸಿ ತಂಡದ ಉತ್ತಮ ಮೊತ್ತಕ್ಕೆ ಕಾರಣರಾದರು

ಈ ನಡುವೆ ಕಂಚಿನ ಪದಕಕ್ಕೆ ಭಾಜನರಾದ ಉಪಾಶ ತಾಲೂಕುದಾರ್ ರವರು ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ನೆರದಿದ್ದ ಅಸಂಖ್ಯಾತ ಕ್ರೀಡಾಭಿಮಾನಿಗಳ ಹೃದಯ ಗೆದ್ದರು